ಶ್ರೀಲಂಕಾದಲ್ಲಿ ಭಾರತೀಯ ವಸತಿ ಯೋಜನೆಯ ಫಲಾನುಭವಿಗಳಿಗೆ ವಿಡಿಯೋ ಮೂಲಕ ಸಂದೇಶ ನೀಡಿದ ಶ್ರಧಾನ ಮಂತ್ರಿ ನರೇಂದ್ರ ಮೋದಿ ಶ್ರೀಲಂಕಾವನ್ನು ಭಾರತ ವಿಶೇಷ ದೇಶವಾಗಿ ಪರಿಗಣಿಸುತ್ತದೆ ಮುಂದೆಯೂ ಅದು ಮುಂದುವರೆಯಲಿದೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ

ಉಗ್ರ ಚಟುವಟಿಕೆ ನಡೆಸಲು ಭಾರತೀಯ ಯುವ ಜನರನ್ನು ಪ್ರಚೋದಿಸುತ್ತಿದ್ದ ಐಎಸ್ಐಎಸ್ ಪರ ಒಲವು ಹೊಂದಿದ್ದ ಹೈದ್ರಾಬಾದ್ನ ಇಬ್ಲರನ್ನು ಬಂಧಿಸಿದ ಎನ್ಐಎ

ಕೇಂದ್ರ ಗೃಹ ಸಚಿವ ರಾಜ್ನಾಥ್ ಸಿಂಗ್ ಇಡುಕಿ ಮತ್ತು ಎರ್ನಾಕುಲಂ ಜಿಲ್ಲೆಗಳಲ್ಲಿ ವೈಮಾನಿಕ ಸಮೀಕ್ಸೆ ಮೂಲಕ ಪ್ರವಾಪ ಪರಿಸ್ತಿತಿಯನ್ನು ವೀಕ್ಷಿಸಿದ ಬಳಿಕ ಕೊಚ್ಚಿ ವಿಮಾನ ನಿಲ್ಲಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಈ ವಿಷಯ ತಿಳಿಸಿದರು ರಾಜ್ಲದ ಪ್ರವಾಪ ಪರಿಸ್ಥಿತಿ ಗಂಭೀರವಾಗಿದೆ ಕೇರಳ ಜನರಿಗೆ ಎಲ್ಲಾ ರೀತಿಯ ನೆರವು ನೀಡಲು ಕೇಂದ್ರ ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದರು ಅಲ್ಲಿನ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಕೇಂದ್ರ ಪ್ರವಾಸೋದ್ದಮ ಸಚಿವ ಅಲ್ಫೋನ್ಸಾ ಕಣ್ಣತನಂ ಮತ್ತು ಕಂದಾಯ ಸಚಿವ ಇ ಚಂದ್ರಶೇಖರನ್ ಅವರೊಂದಿಗೆ ರಾಜ್ನಾಥ್ ಸಿಂಗ್ ವೈಮಾನಿಕ ಸಮೀಕ್ಷೆ ನಡೆಸಿದರು

ಭಾರತದ ಹೊರಗೆ ನೀಡುತ್ತಿರುವ ಅತಿ ದೊಡ್ಡ ಸಹಾಯಧನ ಇದಾಗಿದೆ ಎಂದು ಹೇಳಿದರು ಶ್ರೀಲಂಕಾದ ಪ್ರಧಾನಮಂತ್ರಿ ರಾಣಿಲ್ ವಿಕ್ರಮ್ ಸಿಂಫೆ ಅವರು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಭಾರತ ಸರ್ಕಾರಕ್ಕೆ ಧನ್ಭವಾದ ಸಲ್ಲಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವೆ ಐತಿಹಾಸಿಕ ಸಂಬಂಧವಿದ್ದು ಕೊಲಂಬೋ ಮತ್ತು ವಾರಣಾಸಿ ನಡುವೆ ನೇರ ವಿಮಾನ ಸಂಪರ್ಕ ವ್ಯವಸ್ಥೆ ಕಲ್ಲಿಸಲು ಪ್ರಧಾನಿ ಮೋದಿ ಅವರು ನೀಡಿದ ಸಲಹೆಯನ್ನು ವಿಕ್ರಮ ಸಿಂಘೆ ಸ್ವಾಗತಿಸಿದರು ಭಾರತದ ಸಹಾಯದೊಂದಿಗೆ ಶ್ರೀಲಂಕಾದಲ್ಲಿ ಆರಂಭಿಸಿರುವ ತುರ್ತು ಅಂಬುಲೆನ್ಸ್ ಸೇವೆಯನ್ನು ಕಳೆದ ತಿಂಗಳು ದೇಶಾದ್ಯಂತ ವಿಸ್ತರಿಸಿರುವುದಕ್ಕೂ ವಿಕಮ್ ಸಿಂಘೆ ಅವರು ಮೋದಿ ಅವರಿಗೆ ಕೃತಜ್ವತೆ ಸಲ್ಲಿಸಿದರು ಶ್ರೀಲಂಕಾದ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಭಾರತ ನೆರವು ನೀಡುತ್ತಿದ್ದು

ಶ್ರೀಲಂಕಾಕ್ಕೆ ಭಾರತ ಮೂರು ಬಿಲಿಯನ್ ಡಾಲರ್ಗೂ ಅಧಿಕ ಅಭಿವೃದ್ದಿ ಸಹಾಯ ಒದಗಿಸಲು ಬದ್ದತೆ ಪ್ರಕಟಿಸಿದ್ದು

ಪರಾದರ್ಶಕತೆ ತರಲು ಇಡೀ ನೇಮಕಾತಿ ಪ್ರಕ್ರಿಯೆಯನ್ನು ಗಣಕೀಕರಣಗೊಳಿಸಲಾಗುವುದು ಎಂದು ತಿಳಿಸಿದರು ಆರು ಸಾವಿರ ರೈಲು ನಿಲ್ದಾಣ ಹಾಗೂ ಪ್ರಮುಖ ರೈಲುಗಳಲ್ಲಿ ಸಿಸಿ ಟವಿ ಕ್ಲಾಮರಾ ಅಳವಡಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು

ಕಳೆದ ವಾರ ತಿದ್ದುಪಡಿ ಮಸೂದೆಗೆ ಸಂಸತ್ತು ಅಂಗೀಕಾರ ನೀಡಿದ ಬಳಿಕ ರಾಷ್ಲಪತಿ ಅವರು ಸಹಿ ಹಾಕಿದ್ದಾರೆ ಸಂಸತ್ತಿನಲ್ಲಿ ಕಳೆದ ವಾರ ಮಂಡಿಸಲಾದ ಡಿಎನ್ಎ ಮಸೂದೆ ಮುಂದಿನ ಅಧಿವೇಶನದಲ್ಲಿ ಅಂಗೀಕಾರಗೊಳ್ಳಲಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಡಾ ಹರ್ಷವರ್ಧನ್ ವಿಶ್ವಾಸ ವ್ಯಕ್ಷಪಡಿಸಿದ್ದಾರೆ ಹೈದರಾಬಾದ್ನಲ್ಲಿಂದು ಡಿಎನ್ಎ ಫಿಂಗರ್ ಪ್ರಿಂಟಿಂಗ್ ಅಂಡ್ ಡಯಾಗ್ನೋಸ್ಸಿಕ್ಸ್ ಸಿಡಿಎಫ್ಡಿಯ ಹೊಸ ಕ್ನಾಂಪಸ್ನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಬ್ರೆಕ್ ಪಂಜಾಬ್ನ ಫಿರೋಜ್ಪುರ ಜಿಲ್ಲೆಯ ಗಡಿ ಭಾಗದಲ್ಲಿ ನಿರ್ಮಿಸಿರುವ ಸೇತುವೆಯನ್ನು ರಕ್ಷಣಾ ಖಾತೆ ಸಚಿವೆ ನಿರ್ಮಲಾ ಸೀತಾರಾಮನ್ ಇಂದು ದೇಶಕ್ತೆ ಸಮರ್ಪಿಸಿದರು

ಈ ಸ್ನಳದಲ್ಲಿ ಈಗ ಹೊಸ ಸೇತುವೆ ನಿರ್ಮಿಸಲಾಗಿದೆ

ನಿಷೇಧಿತ ಅಂತಾರಾಷ್ಷೀಯ ಸಂಘಟನೆಯ ಪರವಾಗಿ ಉಗ್ರ ದಾಳಿ ನಡೆಸಲು ಭಾರತೀಯ ಯುವ ಜನಾಂಗವನ್ನು ಈ ಸಂಘಟನೆಗೆ ಸೆಳೆಯುತ್ತಿದ್ದರು ಎನ್ನಲಾಗಿದೆ

ಶಂಕೆಯ ಆಧಾರದಲ್ಲಿ ಇವರಿಬ್ಲರನ್ನು ಬಂಧಿಸಲಾಗಿದೆ ಎಂದು ಎನ್ಐಎ ವಕ್ತಾರರು ತಿಳಿಸಿದ್ದಾರೆ ಇಂತಹುದೇ ಆರೋಪದ ಮೇಲೆ ಎನ್ಐಎ ಇದಕ್ಕೂ ಮೊದಲು ಇಬ್ಬರನ್ನು ಬಂಧಿಸಿತ್ತು

ಜಮ್ಮ ಕಾಶ್ಮೀರದ ಶ್ರೀನಗರದ ಬಾಟ್ಮಾಲು ಪ್ರದೇಶದಲ್ಲಿಂದು ಉಗ್ರರೊಂದಿಗೆ ನಡೆದ ಗುಂಡಿನ ಚಕಮಕಿಯಲ್ಲಿ ಓರ್ವ ಮೊಲೀಸ್ ಹುತಾತ್ವರಾಗಿ ಐವರು ಸಿಬ್ಬಂದಿ ಗಾಯಗೊಂಡಿದ್ದಾರೆ ಈ ಪ್ರದೇಶದಲ್ಲಿ ಉಗ್ರರು ಅವಿತಿರುವ ಬಗ್ಗೆ ದೊರೆತ ಖಚಿತ ಮಾಹಿತಿಯ ಆಧಾರದಲ್ಲಿ ಬೆಳಗಿನ ಜಾವ ಭದ್ರತಾ ಪಡೆ ಕಾರ್ಯಾಚರಣೆ ಕೈಗೊಂಡಿತ್ತು ಎಂದು ಸೇನೆ ಮೂಲಗಳು ತಿಳಿಸಿವೆ

ಈ ವೇಳೆ ಓರ್ವ ಪೊಲೀಸ್ ಸಿಬ್ಬಂದಿ ಸಾವನ್ನಪ್ಪಿದರೆ ರಾಜ್ಯ ಪೊಲೀಸ್ನ ವಿಶೇಷ ಕಾರ್ಯಾಚರಣೆ ತಂಡದ ಇಬ್ಬರು ಹಾಗೂ ಸಿಆರ್ಪಿಎಫ್ನ ಮೂವರು ಸಿಬ್ಬಂದಿಗಳು ಗಾಯಗೊಂಡರು ಉತ್ತರ ಪ್ರದೇಶದ ಹಲವು ಜೆಲ್ಲೆಗಳಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು ಹಲವು ಪ್ರಮುಖ ನದಿಗಳು ಅಪಾಯ ಮಟ್ಟ ಮೀರಿ ಹರಿಯುತ್ತಿವೆ ಭಾರಿ ಮಳೆಯಿಂದಾಗಿ ಹಲವು ನಗರಗಳಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿದೆ ಖುಷಿನಗರ ಜಿಲ್ಲೆ ರಾಜ್ಯದ ಪೂರ್ವ ಭಾಗ ಮತ್ತು ತರೈ ಪ್ರದೇಶದಲ್ಲಿ ಪರಿಸ್ಥಿತಿ ಹೆಚ್ಚು ಹದಗೆಟ್ಟದ್ದು ಜನರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ

ಜಮ್ಮ ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ಉತ್ತರ ಪ್ರದೇಶ ಕೇರಳ ಓಡಿಶಾ ಕರ್ನಾಟಕದ ಕರಾವಳಿ ಛತ್ತೀಸ್ಫಡ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆಯ ವಿಜ್ಞಾನಿ ಚರಣ್ ಸಿಂಗ್ ಆಕಾಶವಾಣಿಗೆ ತಿಳಿಸಿದ್ದಾರೆ

ಸಿವನ್ ಹೇಳಿದ್ದಾರೆ ಇಸ್ರೋದ ಮೊದಲ ಅಧ್ಯಕ್ಷ ಡಾ

ಯುವ ಜನರಲ್ಲಿ ವಿಜ್ವಾನದ ಅಭಿರುಚಿಯನ್ನು ಬೆಳೆಸಲು ಸ್ಥಳೀಯ ಭಾಷೆಗಳಲ್ಲಿ ವಿಜ್ವಾನ ಟಿ

ಚಾನಲ್ ಆರಂಭಿಸಲು ಚಿಂತನೆ ಮಾಡಲಾಗುತ್ತಿದೆ

ವಿಕ್ರಮ್ ಸಾರಾ ಬಾಯ್ ಅವರ ಜನ್ನಶತಮಾನೋತ್ಸವವನ್ನು ದೇಶ ವಿದೇಶಗಳಲ್ಲಿ ಆಚರಿಸಲು ಮತ್ತು ಇದರ ಅಂಗವಾಗಿ ವಿಚಾರ ಸಂಕಿರಣ ವಸ್ತು ಪ್ರದರ್ಶನ ಮತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಗಳನ್ನು ಇಸ್ತೊ ಹಮ್ಮಿಕೊಂಡಿದೆ ಎಂದು ಅವರು ಹೇಳಿದರು ಇಂದು ಅಂತಾರಾಷ್ಷೀಯ ಯುವ ದಿನ ವಿಶ್ವದಲ್ಲಿ ಯುವಕರು ಎದುರಿಸುತ್ತಿರುವ ಸವಾಲುಗಳು ಮತ್ತು ಸಮಸ್ಥೆಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಶ್ರತಿ ವರ್ಷ ಈ ದಿನವನ್ನು ಯುವ ದಿನವಾಗಿ ಆಚರಿಸಲಾಗುತ್ತಿದೆ ಯುವಕರಿಗಾಗಿ ಸುರಕ್ಷತಾ ಸ್ಥಳಗಳು ಎಂಬುದು ಈ ವರ್ಷದ ಧ್ಲೇಯ ವಾಕ್ಷವಾಗಿದೆ

ಈ ದಿನದ ಅಂಗವಾಗಿ ನವದೆಹಲಿಯಲ್ಲಿ ಏರ್ಪಡಿಸಿರುವ ನಾಲ್ಲು ದಿನಗಳ ಗಜ ಮಹೋತ್ವವನ್ನು ಕೇಂದ್ರ ವಾಣಿಜ್ಞ ಮತ್ತು ಕ್ಯೆಗಾರಿಕಾ ಖಾತಾ ಸಚಿವ ಸುರೇಶ್ ಪ್ರಭು ಇಂದು ಉದ್ವಾಟಿಸಿದರು

ಮಳೆ ಕಾರಣದಿಂದ ಆಟ ವಿಳಂಬವಾಗಿ ಆರಂಭಗೊಂಡಿತು ಆರಂಭಿಕ ಆಟಗಾರ ಮುರಳಿ ವಿಜಯ ಅವರು ಜೆ ಎಂ ಆಂಡರ್ ಸನ್ ಅವರ ಬಾಲ್ಗೆ ಔಟ್ ಆದರು